ಶಿವಶಂಕರರೆಡ್ಡಿ ಇಂದು ಪರಿಸರ ವಿಶ್ವ ದಿನ ಪರಿಸರ ಜಾಗೃತಿಗಾಗಿ ರಾಜ್ಯಾದ್ಯಂತ ವಿಶೇಷ ಕಾರ್ಯಕ್ರಮಗಳು ಆಯೋಜಿತ ಮುಸ್ಲಿಂ ಬಾಂಧವರಿಂದ ಇಂದು ರಂಜಾನ್ ಹಬ್ಬ ಆಚರಣೆ ಗಣ್ಣರ ಶುಭಾಶಯ ಈಗ ವಾರ್ತೆಗಳ ವಿವರ ರಾಜ್ಯದ ಪರಿಶಿಪ್ಟ ಜಾತಿ ಹಾಗೂ ಪರಿಶಿಪ್ಟ ಪಂಗಡದ ಕಲ್ಯಾಣ ಯೋಜನೆ ಅನುಷ್ಠಾನ ಕುರಿತು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಿತು

ಜಾನುವಾರು ಸಾಕಣೆಗೂ ಸಹಾಯಧನ ನೀಡಲು ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು

ವಿಧಾನಸಭೆಯ ಉಪಾಧ್ಯಕ್ಷ ಎಂ

ಕುಮಾರಸ್ವಾಮಿ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಸ್ಟಾಗತಾರ್ಹ ಅವರು ಅಭಿನಂದನಾರ್ಹರು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ಸಮಾಜದಲ್ಲಿ ಎಲ್ಲ ವರ್ಗದವರೂ ಸಮಾನರಾಗಿ ಸಹಬಾಳ್ವೆ ನಡೆಸಬೇಕು ಎಂಬ ಉದ್ದೇಶದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದರು

ಅಂಬೇಡ್ಕರ್ ಅವರ ಆಶಯದಂತೆ ಸಮಾನತೆ ಸಾಧಿಸುವವರೆಗೂ ದಲಿತ ಸಮುದಾಯ ಹೋರಾಟ ನಡೆಸುತ್ತಲೇ ಇರಬೇಕು ಎಂದು ಡಾಕ್ಷರ್ ಜಿ

ಅಂತಾರಾಷ್ಟೀಯ ಯೋಗ ದಿನವನ್ನು ಯಶಸ್ವಿಯಾಗಿ ಸಂಘಟಿಸಲು ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಳೆದ ಬಾರಿಯಂತೆ ಈ ಬಾರಿಯೂ ರೇಸ್ ಕೋರ್ಸ್ನಲ್ಲಿ ಯೋಗ ದಿನವನ್ನು ಆಯೋಜಿಸಲಾಗಿದೆ ಲಕ್ಷಕ್ಕೂ ಹೆಚ್ಚು ಜನ ಯೋಗಪಟುಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಈ ಬಾರಿ ಕೇಂದ್ರ ಸಚಿವರನ್ನು ಯೋಗ ದಿನಕ್ಕೆ ಆಹ್ವಾನಿಸಲಾಗುವುದು ಗಿನ್ನಿಸ್ ದಾಖಲೆಗಾಗಿ ಮುಂದಿನ ವರ್ಷ ಪ್ರಯತ್ನಿಸಲು ಈಗಿನಿಂದಲೇ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳಲಾಗುವುದು ಎಂದು ಸಚಿವ ಜಿ

ದೇವೇಗೌಡ ಹೇಳಿದರು ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಿಗೆ ಮೂಲ ಸೌಕರ್ಯ ಕಲ್ಪಿಸಲು ಅನುದಾನದ ಕೊರತೆಯಿಲ್ಲ ಎಂದು ಹಿಂದುಳದ ವರ್ಗಗಳ ಕಲ್ಕಾಣ ಬಾತೆ ಸಚಿವ ಸಿ

ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಶಿಕ್ಷಣ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮೂರು ಸಾವಿರ ಕೋಟ ರೂಪಾಯಿ ಅನುದಾನವನ್ನು ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಮೀಸಲಿರಿಸಿದೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣಕ್ಕೆ ನಬಾರ್ಡ್ನಿಂದ ನೂರು ಕೋಟ ರೂಪಾಯಿ ನೆರವು ಪಡೆಯಲಾಗಿದೆ ಎಂದರು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ತನ್ನಿಮಿತ್ತ ರಾಜ್ಯಾದ್ಯಂತ ಇಂದು ಇಡೀ ದಿನ ಪರಿಸರ ಸಂರಕ್ಷಣೆಯ ಕುರಿತು ಜನಜಾಗೃತಿ ಮೂಡಿಸಲು ಹತ್ತು ಹಲವು ವಿಶಿಷ್ಟ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಜಿಲ್ಲಾಡಳಿತಗಳು ಪರಿಸರ ಕಾಳಜಿಯ ಸಂಘ ಸಂಸೈಗಳು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸರ್ಕಾರೇತರ ಸ್ವಯಂ ಸೇವಾ ಸಂಘಟನೆಗಳೊಂದಿಗೆ ವಿಶೇಷ ಜಾಥಾ ನಡಿಗೆ ಹಾಗೂ ಓಟ ಸುಿ ನೆಡುವ ಮತ್ತು ಕೆರೆ ಬಾವಿಗಳನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮ ರೂಪಿಸಿವೆ ಪರಿಸರ ಸ್ನೇಹಿಯಾಗಿ ಭೂಮಿಯ ಮೇಲಿನ ಇತರೆ ಜೀವಿಗಳೊಂದಿಗೆ ಸರಳ ಸಹಬಾಳ್ವೆ ನಡೆಸುವ ಮನೋಶ್ಯತಿ ಹಾಗೂ ಸಂಪನ್ಮೂಲಗಳ ಹಿತಮಿತ ಬಳಕೆ ಜೊತೆಗೆ ಸಾಧ್ಯವಾದಷ್ಟು ಮರು ಬಳಕೆ ಜವಾಬ್ದಾರಿಯುತ ತ್ವಾದ್ಯ ನಿರ್ವಹಣೆಗೆ ಸಾರ್ವಜನಿಕರು ಒತ್ತು ನೀಡಬೇಕಾದ ಅರ್ಥಪೂರ್ಣ ಪ್ರಾತ್ಮಕ್ಷಿಕೆಗಳ ಪ್ರದರ್ಶಿನಿ ಕೂಡ ಅಲ್ಲಲ್ಲಿ ಆಯೋಜಿಸಿದ ವರದಿಗಳು ಬಂದಿವೆ ಎಲ್ಲೆಡೆಯೂ ಬಿಳಿಯಾಗಿರುವ ವಾತಾವರಣನ್ನು ತಿಳಿ ನೀಲಿಯಾಗಿಸೋಣ ಎಂಬ ಧ್ಯೇಯದೊಂದಿಗೆ ಈ ಬಾರಿಯ ಪರಿಸರ ದಿನ ಆಚರಿಸಲಾಗುತ್ತಿದೆ ಮುಷ್ಲಿಂ ಬಾಂಧವರು ಇಂದು ತ್ರದ್ವಾ ಭಕ್ತಿ ಹಾಗೂ ಸಂಭ್ರಮ ಸಡಗರದೊಂದಿಗೆ ರಂಜಾನ್ ಹಭ್ಗವನ್ನು ಆಚರಿಸುತ್ತಿದ್ದಾರೆ ಎಲ್ಲೆಡೆ ಇಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಕಳೆದ ಒಂದು ತಿಂಗಳನಿಂದ ರಂಜಾನ್ ಮಾಸದ ಪ್ರಯುಕ್ತ ಉಪವಾಸ ವೃತಾಚರಣೆ ಕೈಗೊಂಡು ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು ಮೇಲು ಕೇಳು ಬಡವ ಬಲ್ಲಿದ ಎಂಬ ಭೇದ ಭಾವ ಹೋಗಲಾಡಿಸಿ ಇದ್ದಕ್ಷರಲ್ಲಿಯೇ ಪಂಚಿಕೊಂಡು ಪರಸ್ಪರ ಪ್ರೀತಿ ಹಾಗೂ ಭ್ರಾತೃತ್ವ ಭಾವದಿಂದ ಬಾಳುವ ಸಂದೇಶ ಸಾರಲಿದ್ದಾರೆ ನಾಡಿನ ಗಣ್ಯರು ರಂಜಾನ್ ಹಬ್ಬದ ಹಿನ್ನೆಲೆ ಶುಭಾಶಯ ಕೋರಿದ್ದಾರೆ ರಂಜಾನ್ ಹಬ್ಬದ ಮುನ್ನಾ ದಿನವಾದ ನಿನ್ನೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಖರೀದಿ ಜೋರಾಗಿತ್ತು ಪ್ರಾರ್ಥನಾ ಮಂದಿರಗಳನ್ನು ವಿದ್ಯುದ್ದೀಪಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು ಪ್ರಕೃತಿ ಸಹಜ ಏರುಪೇರುಗಳಗೂ ಎತ್ತಿನಹೊಳೆ ಯೋಜನೆಗೂ ಯಾವುದೇ ಸಂಬಂಧವಿಲ್ಲ ಆದರೂ ಕೆಲವರು ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ ಎಂದು ವಿಧಾನಸಭಾಧ್ವಕ್ಷ ಕೆ

ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಂಡ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು

ಚುಟುಕು ಸುದ್ದಿ ಕೊಪ್ಪಳ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕುಷ್ಷಗಿ ತಾಲೂಕಿನ ಕೂಡ್ಲೂರು ಗ್ರಾಮದ ಅಪ್ರಾಪ್ತ ವಯಸ್ಸಿನ ಬಾಲಕ ಮತ್ತು ಬಾಲಕಿಗೆ ಬಾಲ್ಯ ವಿವಾಹ ಮಾಡಿದ ಪೋಷಕರ ವಿರುದ್ಧ ಪ್ರಕರಣ ದಾಖಲಿಸಿದೆ ರಾಜ್ಯದ ವನ್ಯ ಜೀವಿ ಅಭಯಾರಣ್ಯ ಹಾಗೂ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಅಧಿಕೃತ ಹಾಗೂ ಪರವಾನಗಿ ಪಡೆದ ಸಫಾರಿ ವಾಹನಗಳನ್ನು ಹೊರತು ಪಡಿಸಿ ಬೇರೆ ಯಾವುದೇ ವಾಹನಗಳಿಗೆ ಅವಕಾಶ ನೀಡದಂತೆ ವನ್ಯಜೀವಿ ವಿಭಾಗದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಪಿ ಶ್ರೀಧರ್ ನಿರ್ದೇಶನ ನೀಡಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಸ್ವಚ್ದಮೇವ ಜಯತೆ ಆಂದೋಲನದಲ್ಲಿ ಪರಿಸರ ಅಸ್ನೇಹಿಯಾದ ಪ್ಲಾಸ್ಟಿಕ್ ವಸ್ತುಗಳನ್ನು

ರಾಜೇಂದ್ರ ತಿಳಿಸಿದ್ದಾರೆ

ಎತ್ತಿನಹೊಳೆ ಯೋಜನೆ ಅಡಿ ನೀರು ತುಂಬಿಸಲು ಈ ಕೆರೆಗಳು ಸಜ್ಜಾಗುತ್ತಿವೆ ಎಂದು ಶಾಸಕ ಟಿ ವೆಂಕಟರಮಣಯ್ಯ ಮಾಹಿತಿ ನೀಡಿದ್ದಾರೆ

ರಾಘವೇಂದ್ರ ಹಿಟ್ನಾಳ್ ಪರಿಶೀಲಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪರಿಶಿಷ್ಟ ಜಾತಿ ಪಂಗಡಗಳ ರಾಜ್ಯ ಅಭಿವೃದ್ಧಿ ಪರಿಷತ್ತಿನ ಸಭೆ ಯೋಜನಾ ಬದ್ಧವಾಗಿ ಕಾರ್ಯನಿರ್ವಹಿಸಲು ಮುಖ್ಯಮಂತ್ರಿ ಸೂಚನೆ

ಶಿವಶಂಕರರೆಡ್ಡಿ

ಮುಸ್ಲಿಂ ಬಾಂಧವರಿಂದ ಇಂದು ರಂಜಾನ್ ಹಬ್ಬ ಆಚರಣೆ ಗಣ್ಯರ ಶುಭಾಶಯ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು